ಮೊದಲ ಹಂತಕ್ಕೆ ಸಲ್ಲಿಕೆಯಾದ ನಾಮಪತ್ರಗಳನ್ನು ಹಿಂಪಡೆಯಲು ಇಂದು ಕೊನೆಯ ದಿನ

ಮೈಸೂರು ಮಂದ್ಯ ಮತ್ತು ಹಾಸನದ ಹಲವೆಡೆ ಆದಾಯ ತೆರಿಗೆ ಅಧಿಕಾರಿಗಳ ದಾಳಿ ಸಣ್ಣ ನೀರಾವರಿ ಸಚಿವ ಸಿ

ಪುಟ್ಟರಾಜು ಹಾಗೂ ಸಂಬಂಧಿ ಮತ್ತು ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತರ ನಿವಾಸಗಳಲ್ಲಿ ಶೋಧ

ಸೇನಾಪಡೆಗಳಿಂದ ಹತ ರಾಮ್ ಕಿ ಜನ್ಮಭೂಮಿ ಸಿನಿಮಾ ಬಿಡುಗಡೆಗೆ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್

ಇಂಡಿಯನ್ಸ್ ನಡುವೆ ಹಣಾಹಣಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಮೂರನೇ ಹಂತಕ್ಷೆ ಇಂದು ಅಧಿಸೂಚನೆ ಪ್ರಕಟಿಸಲಾಗಿದೆ

ಬಿಹಾರದ ಜಂಜರ್ಪುರ್ ಸುಪೌಲ್ ಹರಾರಿಯಾ ಮಾದೇಪುರ ಮತ್ತು ಖಗಾರಿಯಾ ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಚುನಾವಣೆ ನಡೆಯಲಿದೆ

ಈ ಹಂತದಲ್ಲಿ ಸಮಾಜಕಲ್ಯಾಣ ಸಚಿವ ಮತ್ತು ಬೋಡೋಲ್ಚಾಂಡ್ ಪೀಪಲ್ಪ್ ಫ್ರಂಟ್ನ ನಾಯಕರಾದ ಪ್ರಮೀಳಾ ರಾಣಿ ಬ್ರಹ್ಮ ಎಐಯುದಿಎಫ್ ಮುಖ್ಯಸ್ವ ಬದುದ್ಲೀನ್ ಅಜ್ಮಲ್ ಮತ್ತು ಬಿಜೆಪಿ ನಾಯಕ ಕ್ಲೀನ್ ಓಜಾ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ

ನಾಮಪತ್ರ ಸಲ್ಲಿಕೆಗೆ ಏಪಿಲ್ ಳ ಕೊನೆಯ ದಿನವಾಗಿದ್ದು ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ

ಬಿಹಾರದಲ್ಲಿ ಲೋಕಸಭಾ ಚುನಾವಣೆಗೆ ಸಲ್ಲಿಸಿರುವ ಉಮೇದುವಾರಿಕೆಯನ್ನು ಹಿಂಪಡೆಯುವಂತೆ ಪಕ್ಷ ಮಾಡಿರುವ ಮನವಿಯನ್ನು ಬಿಜೆಪಿ ಮಾಜಿ ಸಂಸದ ಪುತುಲ್ ಕುಮಾರಿ ಹಾಗೂ ವಿಧಾನಪರಿಷತ್ ಸದಸ್ಯ ಅಶೋಕ್ ಅಗರ್ವಾಲ್ ತಿರಸ್ಕರಿಸಿದ್ದಾರೆ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಲ್ಲಿಸಿರುವ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ನಾಳೆ ಕೊನೆಯ ದಿನವಾಗಿದೆ ಭಾರತದಲ್ಲಿನ ಇತ್ತೀಚಿನ ಬದಲಾವಣೆಗಳು ದೇಶದ ಆರ್ಥಿಕ ಪ್ರಗತಿ ಮತ್ತು ಸಮಾಜದ ಏಳಿಗೆಯಲ್ಲಿ ಭಾರಿ ಪರಿವರ್ತನೆ ತಂದಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಅವರು ಕ್ರೊಯೇಶಿಯಾದಲ್ಲಿ ನಿನ್ನೆ ಜಗ್ರೇಬ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ನವಭಾರತ ನಿರ್ಮಾಣವಾಗುತ್ತಿದೆ ಭಾರತದ ಆಶೋತ್ತರಗಳು ಈಡೇರುತ್ತಿದ್ದು ಜಾಗತಿಕವಾಗಿ ಸಂಪರ್ಕ ಸಾಧಿಸುತ್ತಿವೆ ಇದು ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತಿದೆ ಹವಾಮಾನ ವ್ಯೆಪರೀತ್ನ ಮತ್ತಿತರ ಸವಾಲುಗಳಿಗೆ ಅಂತಾರಾಷ್ಟೀಯ ಪ್ರಯತ್ನಗಳ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳಲು ಭಾರತ ಬಯಸುತ್ತಿದೆ ಭಯೋತ್ವಾದನೆಯನ್ನು ಹತ್ತಿಕ್ಕಲು ಹೊಸ ಜಾಗತಿಕ ವಿನ್ಯಾಸ ನಿರ್ಮಾಣಕ್ಕೆ ಪ್ರಯತ್ನಿಸುತ್ತಿದೆ ಎಂದು ಹೇಳಿದರು ರಾಷ್ಟ್ರಪತಿಯವರ ಕ್ರೊಯೇಶಿಯಾ ಭೇಟಿ ಸಂದರ್ಭದಲ್ಲಿ ಜಗ್ರೇಬ್ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಮತ್ತು ಸಂಸ್ಕೃತ ಪೀಠವನ್ನು ಸ್ಲಾಪಿಸುವ ಕುರಿತಂತೆ ಭಾರತ ಮತ್ತು ಕ್ರೊಯೇಶಿಯಾ ನಡುವೆ ಒಪ್ಸಂದ ಮಾಡಿಕೊಳ್ಳಲಾಯಿತು

ಪ್ರತಿಯೊಬ್ಬರೂ ತಮ್ಮ ಜ್ಞಾನ ಬೌದ್ದಿಕ ಸಾಮರ್ಥ್ಯ ವಿಜ್ಞಾನ ಹಾಗೂ ನಿಸರ್ಗವನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಕ್ರಮಕ್ಕೆ ಮುಂದಾಗಬೇಕು ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಮಧ್ಯಾಹ್ನ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ದೇಶವನ್ನುದ್ದೇಶಿಸಿ ಮಾಡಿದ ಭಾಷಣದಿಂದ ಲೋಕಸಭಾ ಚುನಾವಣೆಯ ಮಾದರಿ ನೀತಿಸಂಹಿತೆ ಉಲ್ಲಂಘನೆಯಾಗಿದೆ ಎಂಬ ಬಗ್ಗೆ ಪರಿಶೀಲನೆ ನಡೆಸಲು ಚುನಾವಣೆ ಅಯೋಗ ಅಧಿಕಾರಿಗಳ ಸಮಿತಿಯೊಂದಕ್ಕೆ ಸೂಚಿಸಿದೆ ಈ ಕುರಿತಂತೆ ಹೇಳಿಕೆ ನೀಡಿರುವ ಆಯೋಗ ಸಮಿತಿಗೆ ಈ ಪ್ರಕರಣದ ಬಗ್ಗೆ ವಿವರ ನೀಡಲಾಗಿದೆ ಎಂದು ತಿಳಿಸಿದೆ ಕರ್ನಾಟಕದ ಸಣ್ಣ ನೀರಾವರಿಗಳ ಸಚಿವ ಸಿ

ಪುಟ್ಟರಾಜು ಹಾಗೂ ಅವರ ಸಂಬಂಧಿ ಮತ್ತು ಲೋಕೋಪಯೋಗಿ ಸಚಿವ ಎಚ್

ರೇವಣ್ಣ ಅವರ ಆಪ್ತರಾದ ನಾರಾಯಣ ರೆಡ್ಲಿ ಅಶ್ವತ್ತ ಗೌಡ ಹಾಗೂ ರಾಯಗೌಡ ಅವರ ಮೈಸೂರು ಮಂಡ್ಲ ಹಾಗೂ ಹಾಸನ ನಿವಾಸಗಳ ಮೇಲೆ ಆದಾಯ ತೆರಿಗೆ ಅಧಿಕಾರಿಗಳು ಇಂದು ದಾಳಿ ನಡೆಸಿದ್ದಾರೆ ಇಂದು ಬೆಳಗಿನ ಜಾವ ಸಿಆರ್ಪಿಎಫ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳೊಂದಿಗೆ ಕಾರ್ಯಾಚರಣೆ ನಡೆಸಿರುವ ಆದಾಯ ತೆರಿಗೆ ಇಲಾಖೆ ಅಕ್ರಮ ಅಸ್ತಿ ಹಾಗೂ ಇನ್ವಿತರ ವಸ್ತುಗಳ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಆದಾಯ ತೆರಿಗೆ ದಾಳಿ ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಆದಾಯ ತೆರಿಗೆ ಕಚೇರಿ ಎದುರು ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ನನ್ನು ಕಪ್ಪು ಪಟ್ಟಿಗೆ ಸೇರಿಸುವ ಕುರಿತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಅಮೆರಿಕ ಕರಡು ನಿರ್ಣಯವನ್ನು ಸಲ್ಲಿಸಿದೆ ಅದರಲ್ಲಿ ಪುಲ್ವಾಮಾ ದಾಳಿಯನ್ನು ಖಂಡಿಸಿದ್ದು ವಿಶ್ವಸಂಸ್ವೆಯ ಭದ್ರತಾ ಮಂಡಳಿ ಈಗಾಗಲೇ ಕಪ್ಪು ಪಟ್ಟಿಗೆ ಸೇರಿಸಿರುವ ಅಲ್ ಖ್ವೆದಾ ಹಾಗೂ ಇಸ್ಲಾಮಿಕ್ ಸ್ಸೇಟ್ ನಿರ್ಬಂಧದ ಜತೆ ಅಜ಼ರ್ನ್ನು ಸೇರಿಸಲಾಗಿದೆ ಅಜರ್ಗೆ ಅಂತಾರಾಷ್ಟೀಯ ಪ್ರವಾಸದ ನಿರ್ಬಂಧ ಹೇರುವುದರ ಜತೆಗೆ ಆತನ ಆಸ್ತಿ ಹಾಗೂ ಶಸ್ತಾಸ್ರಗಳನ್ನು ಮುಟ್ಟುಗೋಲು ಹಾಕಲು ಕರದಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಕರದಿನ ನಿರ್ಣಾಯಕದ ಮತದಾನ ಪ್ರಕ್ರಿಯೆ ಇನ್ನೂ ಅಸ್ಸಷ್ಟವಾಗಿದೆ ಫ್ರಾನ್ಸ್ ಮತ್ತು ಬ್ರಿಟನ್ ಅಜರ್ ವಿರುದ್ದ ನಿರ್ಬಂಧ ವಿಧಿಸಲು ವಿಶ್ವಸಂಸ್ಥೆಯಲ್ಲಿ ಒತ್ತು ನೀಡಿದೆ

ಜಮ್ಮು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಮೂವರು ಭಯೋತ್ಪಾದಕರನ್ನು ಕೊಂದು ಹಾಕಿವೆ ಕೆಲ್ಲಾರ್ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆಂಬ ಮಾಹಿತಿ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ಕೈಗೊಂಡಾಗ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿದ್ದು ಸೇನಾ ಪಡೆಗಳು ಪ್ರತಿ ದಾಳಿ ನಡೆಸಿದವು ಕುಪ್ಚಾರ ಜಿಲ್ಲೆಯ ಹಂದ್ವಾರದಲ್ಲಿನ ಯಾರೋ ಲಾಂಗೆಟ್ ಪ್ರದೇಶದಲ್ಲಿಯೂ ಸೇನಾಪಡೆಗಳು ಶೋಧ ಕಾರ್ಯಾಚರಣೆ ಆರಂಭಿಸಿದ್ದು ಈ ಪ್ರದೇಶದಲ್ಲಿ ಇಬ್ಬರು ಭಯೋತ್ವಾದಕರು ಅವಿತಿದ್ದಾರೆ ಎನ್ನಲಾಗಿದೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಿನ್ನೆ ಇಬ್ಬರು ಮಹಿಳೆಯರೂ ಸೇರಿದಂತೆ ಹತ್ತು ಮಂದಿ ನಕ್ಖಲರು ಶರಣಾಗಿದ್ದಾರೆ

ಎರಡು ದಿನಗಳ ನೇಪಾಳ ಭೇಟಿಗಾಗಿ ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಇಂದು ನೇಪಾಳಕ್ಕೆ ತೆರಳಿದ್ದಾರೆ ಅವರು ನೇಪಾಳದ ವಿದೇಶಾಂಗ ಕಾರ್ಯದರ್ಶಿ ಶಂಕರ್ ದಾಸ್ ಬ್ವೆರಾಗಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಿದ್ದಾರೆ

ಸಿನಿಮಾದ ಬಿದುಗಡೆ ಹಾಗೂ ರಾಮಜನ್ಮಭೂಮಿ ಭೂ ವಿವಾದದ ಮಧ್ಯಸ್ಥಿಕೆಯ ಪ್ರಕ್ರಿಯೆಗಳ ನಡುವೆ ಯಾವುದೇ ಸಂಬಂಧ ಇಲ್ಲ ಎಂದು ನ್ಯಾಯಾಲಯ ಸ್ವಷ್ಟಪಡಿಸಿದೆ ಸಿನಿಮಾ ಬಿಡುಗಡೆಗೆ ತಡೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯನ್ನು ನ್ಯಾಯಮೂರ್ತಿ ಎಸ್

ಬೋಬ್ಗೆ ನೇತೃತ್ವದ ಪೀಠ ನಡೆಸಿದ್ದು ಅರ್ಜಿದಾರರು ಆಕ್ಷೇಪಿಸಿರುವಂತೆ ಅಯೋಧ್ಯೆ ಭೂವಿವಾದ ಪ್ರಕರಣ ಪ್ರಕ್ರಿಯೆ ಮಧ್ಯಸ್ಲಿಕೆಗೆ ಸಿನಿಮಾ ಬಿಡುಗಡೆಯಿಂದ ಅಡ್ಗಿಯಾಗುವ ಯಾವುದೇ ಸಾಧ್ಯತೆಗಳಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ ಅಲ್ಲದೆ ಅರ್ಜಿ ವಿಚಾರಣೆಯನ್ನು ಎರಡು ವಾರ ಮುಂದೂಡಿದೆ